ಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಹೊರಹೊಮ್ಮುವುದು ಅಗತ್ಯ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಡು

ಏರಿಕೆಯಾದ ಚೇತರಿಕೆ ಪ್ರಮಾಣ ಕೇಂದ ಆರೋಗ್ನ ಸಚಿವಾಲಯ

ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಡಾ

ಅಶ್ವಥನಾರಾಯಣ ಮನವಿ

ದೇಶದಲ್ಲಿರುವ ವಿಶೇಷ ಆರ್ಥಿಕ ವಲಯಗಳಿಗೆ ಬಹು ಮಾದರಿ ಸಂಪರ್ಕ ಒದಗಿಸುವ ರಾಷ್ಟೀಯ ವಿಶೇಷ ಯೋಜನೆ ಕುರಿತು ವಿಡಿಯೋ ಕಾನ್ವರೆನ್ಸ್ ಮೂಲಕ ಪುನರ್ ವಿಮರ್ಶನಾ ಸಭೆ ನಡೆಸಿದರು ಇದೊಂದು ಮಹತ್ವದ ಹೆಜ್ಜೆಯಾಗಿದ್ದು ಇದರಿಂದ ಮೂಲ ಸೌಕರ್ಯ ಆರ್ಥಿಕ ಪ್ರಗತಿ ಹಾಗೂ ಯುವ ಸಮುದಾಯಕ್ಕೆ ಹೆಚ್ಚಿನ ಅವಕಾಶ ಒದಗಿಬರಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಭೆ ನಂತರ ಟ್ವಿಟರ್ ಮೂಲಕ ಮಾಹಿತಿ ನೀಡಿದ್ದಾರೆ

ವೆಂಕಯ್ಯನಾಯ್ದು ಹೇಳಿದ್ದಾರೆ

ವಿದ್ಯಾರ್ಥಿಗಳನ್ನು ಭವಿಷ್ಯದ ಚಿಂತಕರನ್ವಾಗಿ ರೂಪಿಸಲು ಅವರಲ್ಲಿ ನಾವಿನ್ಯತೆ ಮತ್ತು ಉದ್ಯಮಶೀಲತೆ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಒತ್ತು ನೀಡಬೇಕೆಂದು ಅವರು ಕರೆ ನೀಡಿದರು

ಭಾರತ ವಿಶ್ವಗುರು ಎಂದೇ ಪ್ರಸಿದ್ದಿ ಪಡೆದಿದೆ ಜ್ಞಾನಾಧಾರಿತ ನಾಯಕತ್ವವನ್ನು ಮುಂದುವರಿಸಿಕೊಂಡು ಹೋಗುವುದು ಅತ್ಯಗತ್ಯ ಕಲಿಕೆ ಮತ್ತು ಆವಿಷ್ಕಾರಗಳಲ್ಲಿ ಭಾರತ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಬೇಕು ಎಂದು ವೆಂಕಯ್ಯ ನಾಯ್ಡು ಹೇಳಿದರು

ಖಾಸಗಿ ಶಿಕ್ಷಣ ಸಂಸ್ಲೆಗಳ ವಿಭಾಗದಲ್ಲಿ ಒಡಿಶಾದ ಕಳಿಂಗ ಐಐಟಿ ರ್ಯಾಂಕಿಂಗ್ ಪಡೆದಿದೆ ಕೋವಿಡ್ ಹಿನ್ತೆಲೆಯಲ್ಲಿ ಮುಂದಿನ ಸಂಸತ್ ಅಧಿವೇಶನ ಅನೇಕ ಪ್ರಥಮಗಳಿಗೆ ಸಾಕ್ಷಿಯಾಗಲಿದೆ ಸದ್ಯ ಜಾರಿಯಲ್ಲಿರುವ ನಿರ್ಬಂಧಗಳನ್ನು ಅನುಸರಿಸಿ ಮುಂಗಾರು ಅಧಿವೇಶನಕ್ಕೆ ಎರಡೂ ಸದನಗಳ ಚೇಂಬರ್ಗಳು ಮತ್ತು ಗ್ನಾಲರಿಗಳನ್ನು ಬಳಸಿಕೊಳ್ಳಲು ರಾಜ್ಯಸಭಾ ಸಭಾಪತಿ ಎಂ ವೆಂಕಯ್ಯನಾಯ್ಗು ಮತ್ತು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ನಿರ್ಧರಿಸಿದ್ದಾರೆ ಈ ತಿಂಗಳ ಮೂರನೇ ವಾರದೊಳಗೆ ಸಿದ್ದತೆ ಮಾಡಿಕೊಳ್ಳುವಂತೆ ಎಂ

ಕಳೆದ ಎರಡು ವಾರಗಳಿಂದ ರಾಜ್ಯಸಭಾ ಸಚಿವಾಲಯ ಸಿದ್ದತೆಯಲ್ಲಿ ತೊಡಗಿದೆ ಎರಡೂ ಸದನಗಳಲ್ಲಿ ಸದಸ್ಯರು ಆಸೀನರಾಗಲು ಚೇಂಬರ್ಬ್ ಮತ್ತು ಗ್ಯಾಲರಿಗಳನ್ನು ಬಳಸಿಕೊಳ್ಳಲಾಗುವುದು

ವ್ಯಕ್ತಿಗತ ಅಂತರ ಕಾಪಾಡಲು ಮೊದಲ ಸಾಲು ಖಾಲಿ ಬಿಡಲಾಗುತ್ತದೆ ಕಲಾಪಗಳ ವೇಳಿ ಕಾಗದ ಪತ್ರಗಳ ಬಳಕೆ ಕಡಿಮೆ ಮಾಡುವಂತೆಯೂ ವೆಂಕಯ್ಯನಾಯ್ಡು ಸಚಿವಾಲಯದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ನ್ನಾಯಮೂರ್ತಿಗಳಾದ ಅಶೋಕ್ ಭೂಷಣ್ ಆರ್ ಸುಭಾಷ್ ರೆಡ್ಡಿ ಮತ್ತು ಎಂ ಆರ್ ಷಾ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಕುರಿತು ತೀರ್ಪು ನೀಡಿದೆ ಪಿಎಂ ಕೇರ್ಸ್ ನಿಧಿಗೆ ಸಂಗ್ರಹಿಸಿರುವ ದೇಣಿಗೆ ದತ್ತಿ ನಿಧಿಗೆ ಸೇರಿದ್ದಾಗಿದೆ ಈ ಹಣವನ್ನು ಎನ್ಡಿಆರ್ಎಫ್ಗೆ ಬಳಕೆ ಮಾಡಿಕೊಳ್ಳಲು ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿರುವ ನ್ಯಾಯಪೀಠ ಈ ಕುರಿತು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಜಾಗೊಳಿಸಿದೆ

ಕೋವಿಡ್ ಕುರಿತ ಉನ್ನತಾಧಿಕಾರ ಸಮಿತಿಯ ಮುಖ್ಯಸ್ದರಲ್ಲಿ ಒಬ್ಬರಾದ ಡಾ

ಉಳಿದೆರಡು ಲಸಿಕೆಗಳ ಪ್ರಥಮ ಹಾಗೂ ದ್ವೀತಿಯ ಹಂತದ ಮಾನವ ಪ್ರಯೋಗ ಮುಂದುವರೆದಿದೆ ಎಂದು ತಿಳಿಸಿದರು

ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರೊಂದಿಗೆ ವೀಡಿಯೊ ಸಂವಾದ ನಡೆಸಿದ ಡಾ

ಇದಕ್ಕೆ ಪ್ರತಿಕ್ರಿಯಿಸಿರುವ ಸಚಿವ ಹರ್ದೀಪ್ ಸಿಂಗ್ ಪುರಿ ಅರ್ಜಿದಾರರಿಗೆ ಶೀಫ್ರ ಸಾಲ ಕೊಡಿಸುವ ವ್ಯವಸ್ಥೆ ಮಾಡಲಾಗುವುದು ಈ ಸಂಬಂಧ ಬ್ಯಾಂಕರ್ಗಳ ಸಭೆ ನಡೆಸಿ ಅರ್ಜಿಗಳ ವಿಲೇವಾರಿಗೆ ಸೂಚಿಸಲಾಗಿದೆ ಅದರ ನಂತರವೂ ಬ್ಯಾಂಕುಗಳು ಸಾಲ ನೀಡದಿದ್ದಲ್ಲಿ ಸಂಬಂಧಪಟ್ಟವರ ವಿರುದ್ದ ಕ್ರಮ ಜರುಗಿಸಲಾಗುವುದೆಂದು ಭರವಸೆ ನೀಡಿದರು ಕರ್ನಾಟಕದ ಪ್ರವಾಸೋದ್ಯಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಚಟುವಟಿಕೆಗಳು ಹಾಗೂ ಯೋಜನೆಗಳ ಕುರಿತು ರಾಜ್ಯದ ಕ್ರೀಡಾ ಸಚಿವ ಸಿ ಟಿ ರವಿ ದೆಹಲಿಯಲ್ಲಿಂದು ಕೇಂದ್ರ ಯುವಜನ ಮತ್ತು ಕ್ರೀಡಾ ಖಾತೆ ಸಚಿವ ಕಿರಣ್ ರಿಜಿಜು ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಇದೇ ವೇಳಿ ಸಚಿವ ಸಿ ಟಿ ರವಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ಡಾದ ಜೋಶಿ ಅವರನ್ನೂ ಕೂಡ ಭೇಟಿ ಮಾದಿ ರಾಜ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಸಿದರು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜ್ನೆಶಂಕರ್ ನಿನ್ತೆ ಯುನ್ನೆಟೆಡ್ ಅರಬ್ ಎಮಿರೇಟ್ಸ್ ಯುಎಇ ವಿದೇಶಾಂಗ ಸಚಿವ ಶೇಕ್ ಅಬ್ಲುಲ್ಲಾ ಬಿನ್ ಜೈಯೀದ್ ಅಲ್ ನಹ್ಯಾನ್ ಅವರೊಂದಿಗೆ ವರ್ಚುಯಲ್ ಮಾತುಕತೆ ನಡೆಸಿದರು ಇಬ್ಬರೂ ನಾಯಕರು ಉಭಯ ದೇಶಗಳಲ್ಲಿನ ಪರಿಸ್ಡಿತಿ ಹಾಗೂ ದ್ವಿಪಕ್ಷೀಯ ಸಂಬಂಧಗಳ ವೃದ್ದಿ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿದರು

ಲಾಜಿಸ್ಟಿಕ್ಸ್ ಫುಡ್ ಪಾರ್ಕ್ ಹೆದ್ದಾರಿಗಳು ಬಂದರು ವಿಮಾನ ನಿಲ್ಲಾಣ ನವೀಕರಿಸಬಹುದಾದ ಇಂಧನ ಮತ್ತು ರಕ್ಷಣಾ ವಲಯಗಳಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಲಿಪಡಿಸುವ ಮೂಲಕ ಭಾರತದ ಆರ್ಥಿಕತೆ ವೃದ್ಲಿಗೆ ಸಹಕಾರಿಯಾಗಲು ಬಂಡವಾಳ ಹೂಡುವಂತೆ ಯುಎಇಗೆ ಡಾ

ಗೋವಾದ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರನ್ತು ಮೇಫಾಲಯದ ರಾಜ್ಯಪಾಲರನ್ತಾಗಿ ವರ್ಗಾವಣೆ ಮಾಡಲಾಗಿದೆ ಮಹಾರಾಷ್ಟದ ರಾಜ್ಯಪಾಲ ಭಗತ್ಸಿಂಗ್ ಕೋಶಿಯಾರ್ ಗೋವಾದ ಉಸ್ತುವಾರಿ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ರಾಷ್ಟ್ರಪತಿ ಭವನ ತಿಳಿಸಿದೆ ಅಂತಾರಾಷ್ಟೀಯ ಸೌರ ಮೈತ್ರಿಕೂಟ ಐ ಎಸ್ ಎ

ಈ ಶ್ವಂಗಸಭೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ವಾಟಿಸಲಿದ್ದು ವರ್ಚುವಲ್ ಭಾಷಣ ಮಾಡಲಿದ್ದಾರೆ ಎಂದು ಐಎಸ್ಎ ಸಭೆಯ ಅಧ್ಯಕ್ಷ ಹಾಗೂ ನವೀನ ಹಾಗೂ ನವೀಕೃತ ಇಂಧನಗಳ ಸಚಿವ ಆರ್

ಮೊದಲ ವಿಶ್ಲ ಸೌರತಂತ್ರಜ್ಞಾನ ಶ್ವಂಗಸಭೆಯಲ್ಲಿ ಐಎಸ್ಎ ಸದಸ್ಯ ರಾಷ್ಟಗಳ ಹಲವಾರು ಸಚಿವರು ವ್ಷೆಜ್ಞಾನಿಕ ಸಂಶೋಧನಾ ಅಭಿವೃದ್ದಿಯ ಉನ್ನತ ಮಟ್ಟದ ಪ್ರತಿನಿಧಿಗಳು ಹಾಗೂ ಸಿಇಒಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ

ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷಾ ಅನುವಾದಗಳು ಪ್ರತಿ ರಾಜ್ಯಗಳ ಬಾನುಲಿ ಕೇಂದ್ರಗಳಿಂದ ಬಿತ್ತರವಾಗುವುದು